ರಫೇಲ್ ಒಪ್ಪಂದ ದೇಶದ ಭದ್ರತೆ ಮತ್ತು ವಾಣಿಜ್ದ ಹಿತಾಸಕ್ತಿಯನ್ನು ಕಾಪಾಡಿದೆ ಎಂದು ಪಣಕಾಸು ಸಚಿವ ಅರುಣ್ ಜೇಟ್ಲಿ ಹೇಳಿದ್ದಾರೆ ನವದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇದರಿಂದ ದೇಶದ ಯುದ್ದ ಸಾಮರ್ಥ್ನ ಬಲಗೊಂಡಿದೆ

ರಫೇಲ್ ಪ್ರಕರಣ ಕುರಿತ ಸುಪ್ರೀಂಕೋರ್ಟ್ ತೀರ್ಮ ರಾಜಕೀಯದ ಮಿಥ್ಲಕ್ಷೆ ನೀಡಿರುವ ಹೊಡೆತ ಎಂದು ಪರ್ಷ ವ್ಯಕ್ತಪಡಿಸಿದರು ದೇಶದ ಜನತೆಗೆ ತಮ್ಮ ಮಾಹಿತಿ ನೀಡಿದ್ದಕ್ಕೆ ಕಾಂಗ್ರೆಸ್ ಅಧ್ಯಕ್ಷ ರಾಮಲ್ ಗಾಂಧಿ ಕ್ಷಮಯಾಚಿಸಬೇಕು ಎಂದು ಆಗಹಿಸಿದರು ರಫೇಲ್ ಪ್ರಕರಣ ಸಂಬಂಧ ತನಿಖೆಗೆ ಜಂಟಿ ಸಂಸದೀಯ ಸಮಿತಿ ರಚನೆಯಾಗಬೇಕೆಂಬ ತನ್ನ ಬೇಡಿಕೆಯನ್ನು ಮುಂದುವರಿಸಲಿದೆ ಎಂದು ಕಾಂಗ್ರೆಸ್ ಹೇಳಿದೆ ಸಂಸತ್ತಿನ ಹೊರಗೆ ಸುದ್ಲಿಗಾರರೊಂದಿಗೆ ಮಾತನಾಡಿದ ಕಾಂಗ್ರೆಸ್ ಹಿರಿಯ ನಾಯಕ ಆನಂದ್ ಶರ್ಮಾ ಇಂದಿನ ಸುಪ್ರೀಂಕೋರ್ಟ್ ಶೀರ್ಷನ್ನು ಹಿನ್ನೆಡೆ ಎಂದು ಭಾವಿಸಬಾರದು ಎಂದರು ಪಕ್ಷದ ವಕ್ತಾರ ರಣ್ದೀಪ್ ಸಿಂಗ್ ಸುರ್ಜೆವಾಲಾ ಇಂತಹ ಸೂಕ್ಷ್ಮ ರಕ್ಷಣಾ ವ್ಯವಹಾರ ನಿರ್ಧರಿಸಲು ಸುಪ್ರೀಂಕೋರ್ಟ್ ಸೂಕ್ತ ವೇದಿಕೆಯಲ್ಲ ಎಂಬ ನಿಲುವೇ ಇಂದು ವ್ಯಕ್ಲವಾಗಿದೆ ರಫೇಲ್ ಯುದ್ದ ವಿಮಾನ ಖರೀದಿ ಪ್ರಕರಣ ಸಂಬಂಧ ಸುಪ್ರೀಂಕೋರ್ಟ್ ತೀರ್ಷನ್ನು ಸ್ವಾಗತಿಸಿರುವ ಮಾಹಿತಿ ಮತ್ತು ಪ್ರಸಾರ ಬಾತೆ ಸಚಿವ ರಾಜ್ಯವರ್ಧನ್ ರಾಥೋರ್ ಇದು ಸರ್ಕಾರದ ನಿಲುವನ್ನು ಸಮರ್ಥಿಸಿದೆ ಸತ್ತಕ್ಷೆ ಜಯವಾಗಿದೆ ಎಂದು ಟ್ವೀಟ್ ಮಡಿದಾರೆ ಸಂಸತ್ತಿನ ಉಭಯ ಸದನಗಳಲ್ಲಿ ಮೂರನೇ ದಿನವಾದ ಇಂದೂ ಸಹ ಕೆಲವು ವಿಷಯಗಳ ಬಗ್ಗೆ ಪ್ರತಿಪಕ್ಷಗಳ ಗದ್ದಲದಿಂದಾಗಿ ಕಲಾಪಕ್ಕೆ ಅಡ್ಡಿಯಾಯಿತು ಲೋಕಸಭೆಯಲ್ಲಿ ಕಲಾಪ ಆರಂಭವಾಗುತ್ತಿದ್ದಂತೆಯೇ ಕಾಂಗ್ರೆಸ್ ಸದಸ್ಯರು ರಫೇಲ್ ಯುದ್ಧ ವಿಮಾನ ಖರೀದಿ ಒಪ್ಪಂದದ ಬಗ್ಗೆ ಜಂಟಿ ಸಂಸದೀಯ ಸಮಿತಿಯ ತನಿಖೆಗೆ ಆಗ್ರಹಿಸಿ ಘೋಷಣೆಗಳನ್ನು ಕೂಗಿದರು ರಫೇಲ್ ಒಪ್ಪಂದದ ಬಗ್ಗೆ ಸುಪ್ರೀಂಕೋರ್ಟ್ ಇಂದು ನೀಡಿರುವ ಆದೇಶದ ವಿವರಗಳನ್ನು ಪ್ರಸ್ತಾಪಿಸಿದ ಆಡಳಿತಾರೂಢ ಬಿಜೆಪಿ ಸಂಸದರು ರಫೇಲ್ ಒಪ್ಪಂದದ ವಿಷಯದಲ್ಲಿ ಕಾಂಗ್ರೆಸ್ ಅಪಪ್ರಚಾರ ಮಾಡುತ್ತಿದೆ ಎಂದು ಸಮರ್ಥಿಸಿಕೊಂಡರು ಕೇಂದ್ರ ಸಚಿವ ನರೇಂದ್ರ ಸಿಂಗ್ ತೋಮರ್ ಮಾತನಾಡಿ ಕಾಂಗ್ರೆಸ್ ಅಧ್ಯಕ್ಷ ರಾಮಲ್ಗಾಂಧಿ ರಫೇಲ್ ಒಪ್ಪಂದ ಬಗ್ಗೆ ಸರ್ಕಾರದ ಮೇಲೆ ಆಧಾರ ರಹಿತ ಆರೋಪ ಮಾಡಿದ್ದು ಇದಕ್ಕಾಗಿ ಅವರು ಕ್ಷಮೆಯಾಚಿಸಬೇಕೆಂದು ಆಗ್ರಪ ಪಡಿಸಿದರು ಈ ನಡುವೆ ಎಐಎಡಿಎಂಕೆ ಸದಸ್ಯರು ಕಾವೇರಿ ನದಿಗೆ ಕರ್ನಾಟಕ ಮೇಕೆದಾಟು ಆಣೆಕಟ್ಟೆ ನಿರ್ಮಾಣ ಮಾಡುವುದರ ವಿರುದ್ದ ಪ್ರತಿಭಟನೆ ನಡೆಸಿದರು

ಈ ಎಲ್ಲಾ ಗದ್ದಲದ ನಡುವೆ ಸಭಾಧ್ಯಕ್ಷರಾದ ಸಮಿತ್ರ ಮಹಾಜನ್ ಸದನದ ಕಲಾಪವನ್ನು ಮಧ್ಯಾಪ್ನದ ವರೆಗೆ ನಂತರ ದಿನದ ಮಟ್ಟಿಗೆ ಮುಂದೂಡಿದರು ರಾಜ್ಯಸಭೆಯಲ್ಲೂ ಸಹ ರಫೇಲ್ ಒಪ್ಪಂದದ ಬಗ್ಗೆ ಕಾಂಗ್ರೆಸ್ ಆರೋಪ ವಿಷಯ ಕುರಿತು ಗದ್ದಲ ಉಂಟಾಯಿತು ಈ ಬಗ್ಗೆ ಪ್ರಶ್ನೋತ್ತರ ಅವಧಿಯನ್ನು ರದ್ದು ಮಾಡಿ ಪ್ರತ್ಯೇಕ ಚರ್ಚೆಗೆ ಅನುವು ಮಾಡಿಕೊಡಬೇಕೆಂದು ಪಣಕಾಸು ಸಚಿವ ಅರುಣ್ ಜೇಟ್ಲಿ ಸಭಾಪತಿಗಳನ್ನು ಒತ್ತಾಯಿಸಿದರು ಒಪ್ಪಂದದ ಬಗ್ಗೆ ಜೆಪಿಸಿ ತನಿಖೆಗೆ ಕಾಂಗ್ರೆಸ್ ಸಂಸದರ ಒತ್ತಾಯ ಮುಂದುವರೆಯಿತು ಇದರೊಂದಿಗೆ ಎಐಎಡಿಎಂಕೆ ಮತ್ತು ಡಿಎಂಕೆ ಸದಸ್ಯರ ಬೇಡಿಕೆಗಳೂ ಸೇರಿಕೊಂಡು ಪರಿಶ್ಠಿತಿ ನಿಯಂತ್ರಣಕ್ಕೆ ಬಾರದ ಹಿನ್ನೆಲೆಯಲ್ಲಿ ಸಂಸತ್ತಿನ ಮೇಲ್ಮನೆಯ ಕಲಾಪವನ್ನೂ ಸಪ ಮೊದಲು ಮಧ್ಯಾಹ್ನದ ವರೆಗೆ ನಂತರ ಸೋಮವಾರಕ್ಕೆ ಮುಂದೂಡಲಾಯಿತು ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನ ವಾರಾಂತ್ವದ ಕೊನೆಯ ದಿನವಾದ ಇಂದು ಸದನದಲ್ಲಿ ಮೂರು ಪ್ರಮುಖ ಮಸೂದೆಗಳ ಅಂಗೀಕಾರವಾಯಿತು ಪೆಚ್ಚು ಸದ್ದುಗದ್ದಲವಿಲ್ಲದೆ ಪ್ರಶ್ನೋತ್ತರದಿಂದ ಶಾಸನ ರಚನೆಯವರೆಗೂ ಕಲಾಪ ಅತ್ಯಂತ ಸುಗಮವಾಗಿ ನಡೆಯಿತು ಇಂದು ವಿಧಾನಪರಿಷತ್ ಸಮಾವೇಶಗೊಂಡಾಗ ಗ್ರಾಮೀಣಾಭಿವ್ಯದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಕೃಷ್ಣಬೈರೇಗೌಡ ಅವರು ನಿನ್ನೆ ನಡೆದ ಸದನ ಕಲಾಪಗಳ ಸಮಿತಿ ಕೈಗೊಂಡ ನಿರ್ಣಯಗಳ ಬಗ್ಗೆ ಸದನದ ಸದಸ್ಕರಿಗೆ ಮಾಹಿತಿ ನೀಡಿದರು

ರಾಜ್ಯದಲ್ಲಿನ ಬರ ಪರಿಸ್ಥಿತಿ ಕುರಿತು ಚರ್ಚೆ ನಡೆಯಿತು ಮುಂದಿನ ಕಲಾಪ ಸೋಮವಾರ ನಡೆಯಲಿದೆ ಕಳೆದ ನಾಲ್ಕೂವರೆ ವರ್ಷಗಳಲ್ಲಿ ದಕ್ಷಿಣ ಭಾರತದ ಅಭಿವೃದ್ಧಿಗೆ ಪಲವಾರು ಕ್ರಮಗಳನ್ನು ಕೈಗೊಂಡಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ

ಎಲ್ಲರನ್ನೂ ಒಳಗೊಂಡ ಮತ್ತು ಸರ್ವಾಂಗೀಣ ಅಭಿವ್ದದ್ಲಿ ತಮ್ಮ ಸರ್ಕಾರದ ಗುರಿ ಎಂದರು ಅಶೋಕ್ ಗೆಹ್ನೋಟ್ ರಾಜಸ್ಥಾನದ ನೂತನ ಮುಖ್ಯಮಂತ್ರಿ ಮತ್ತು ಸಚಿನ್ ವೈಲಟ್ ಉಪಮುಖ್ಯಮಂತ್ರಿ ಎಂದು ಘೋಷಿಸಲಾಗಿದೆ ನವದೆಪಲಿಯಲ್ಲಿ ಸುದ್ಲಿಗಾರರೊಂದಿಗೆ ಮಾತನಾಡಿದ ಎಐಸಿಸಿ ಕಾರ್ಯದರ್ಶಿ ಕೆ

ವೇಣುಗೋಪಾಲ್ ಓರಿಯ ನಾಯಕರೊಂದಿಗೆ ಸಮಾಲೋಚಿಸಿದ ನಂತರ ಪಕ್ಷದ ಅಧ್ಯಕ್ಷ ರಾಹುಲ್ ಗಾಂಧಿ ಈ ನಿರ್ಧಾರ ಕೈಗೊಂಡಿದ್ದಾರೆ ಎಂದರು ಮಧ್ಯಪ್ರದೇಶದಲ್ಲಿ ಹಿರಿಯ ಕಾಂಗ್ರೆಸ್ ನಾಯಕ ಕಮಲ್ ನಾಥ್ ಮುಖ್ತಮಂತ್ರಿಯಾಗಿ ಬರುವ ಸೋಮವಾರ ಪ್ರಮಾಣವಚನ ಸ್ತೀಕರಿಸಲಿದ್ದಾರೆ

ಕಮಲ್ನಾಥ್ ಅವರು ಪಕ್ಷದ ಕಾರ್ಯದರ್ಶಿ ದೀಪಕ್ ಬವಾರಿಯಾ ದಿಗ್ವಿಜಯ್ ಸಿಂಗ್ ವಇವೇಕ್ ಠಂಕಾ ಅಜಯ್ ಸಿಂಗ್ ಸುರೇಶ್ ಪಚೌರಿ ಮತ್ತು ಅರುಣ್ ಯಾದವ್ ಅವರೊಂದಿಗೆ ರಾಜ್ಲಪಾಲರಾದ ಆನಂದಿಬೆನ್ ಪಟೇಲ್ ಅವರನ್ನು ಇಂದು ಭೇಟಿಯಾಗಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕನಾಗಿ ಅವರ ಆಯ್ಲೆಯನ್ನು ತಿಳಿಸಿದರು ಅಂದೇ ಇನ್ನೂ ಕೆಲವು ಸಚಿವರ ಸಪ ಪ್ರಮಾಣವಚನ ಸ್ತೀಕರಿಸುವ ಸಾಧ್ಯತೆ ಇದೆ ಎಮದು ಮೂಲಗಳು ತಿಳಿಸಿವೆ ಬ್ಬಾತ ಆಂಗ್ಲ ಬರಹಗಾರ ಅಮಿತವ್ ಘೋಷ್ ಅವರು ಈ ವರ್ಷದ ಜ್ವಾನಪೀಠ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಇಂದು ನಡೆದ ಜ್ವಾನಪೀಠ ಆಯ್ನೆ ಸಮಿತಿ ಸಭೆಯಲ್ಲಿ ಈ ನಿರ್ಣಯ ಕ್ಷೆಗೊಳ್ಳಲಾಯಿತು ಇತಿಹಾಸದ ದಿನಗಳಿಂದ ಆಧುನಿಕ ಜೀವನದವರೆಗಿನ ನಡೆಗಳನ್ನು ವಿವರಸಿ ಅಂತರ ಸಂಬಂಧಗಳನ್ನು ತಮ್ಮ ಬರಹಗಳಲ್ಲಿ ಘೋಷ್ ಕಟ್ಟಿಕೊಟ್ಟಿದ್ದಾರೆ ತೆಲಂಗಾಣ ರಾಷ್ಷ ಸಮಿತಿ ಅಧ್ಯಕ್ಷ ಕೆ ಚಂದ್ರಶೇಖರ ರಾವ್ ತಮ್ಮ ಮಗ ಕೆ ತಾರಕ ರಾಮರಾವ್ ಅವರನ್ನು ಪಕ್ಷದ ಕಾರ್ಯಾಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ ತಾರಕರಾಮ ರಾವ್ ಸಿರ್ಸಿಲಾ ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸುತ್ತಿದ್ದು ಈ ಹಿಂದೆ ರಾಜ್ಯ ಮಾಹಿತಿ ತಂತ್ರಜ್ಞಾನ ಮತ್ತು ನಗರಾಭಿವೃದ್ದಿ ಸಚಿವರಾಗಿದ್ದರು

ಭಾರತ ಪರ ಇತಾಂತ್ ಶರ್ಮಾ ಮತ್ತು ಪನುಮ ವಿಹಾರಿ ತಲಾ ಎರಡು ವಿಕೆಟ್ ಪಡೆದರು ಜಸ್ತೀತ್ ಬುಮ್ರಾ ಮತ್ತು ಉಮೇಶ್ ಯಾದವ್ ತಲಾ ಒಂದು ವಿಕೆಟ್ ಪಡೆದರು ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯ ಪನೂರು ತಾಲೂಕಿನ ಸುಲ್ನಾಡಿ ತಾಲೂಕಿನಲ್ಲಿ ವಿಷಾಪಾರ ಸೇವನೆಯಿಂದ ಇಬ್ಬರು ಮಹಿಳೆಯರು ಸೇರಿದಂತೆ ಏಳು ಜನ ಮೃತಪಟ್ಟಿರುವುದಾಗಿ ವರದಿಯಾಗಿದೆ ಮಾರಮ್ಮ ದೇವಾಲಯದಲ್ಲಿ ವಿಶೇಷ ಮೂಜೆ ನಂತರ ಅವರು ಪ್ರಸಾದ ಸೇವಿಸದ್ದರು

ಚಾರ್ಲ್ಸ ಲೋಭೋ ಬೆಂಗಳೂರಿನಲ್ಲಿಂದು ಚಾಲನೆ ನೀಡಿದ್ಲಾರೆ ಬಳಿಕ ಮಾತನಾಡಿದ ಅವರು ರಾಷ್ಟಮಟ್ಲದ ಅಂಚೆಚೀಟಿ ಪ್ರದರ್ಶನವನ್ನು ಆಯೋಜಿಸಲಾಗಿದ್ದು ದೇತದ ವಿವಿಧ ಮೂಲೆಗಳಿಂದ ಅಂಜೆ ನೌಕರರು ಈ ಪ್ರದರ್ಶನದಲ್ಲಿ ಭಾಗವಹಿಸಿದ್ದಾರೆ